ವೆಂಕಯ್ದ ನಾಯ್ದು ಅಭಿಮತ

ಿ ದ್ನಿತೀಯ ದರ್ಜೆ ಗುಮಾಸ್ತರ ನೇಮಕಾತಿ ಅಧಿಕಾರ ಜೆಲ್ಲಾಧಿಕಾರಿಗಳಿಗೆ ನೀಡುವ ಕುರಿತು ಪರಿಶೀಲನೆ ಕಂದಾಯ ಖಾತೆ ಸಚಿವ ಆರ್

ವಾರ್ತೆಗಳ ವಿವರ ರಾಜಕೀಯ ಭದ್ರತೆ ನೀಡಿದ ಕರ್ನಾಟಕ ರಾಜ್ಯದ ಜನತೆಗೆ ತಾವೂ ಎಂದಿಗೂ ಚಿರ ಋಣೆ ಎಂದು ಉಪ ರಾಷ್ಷಪತಿ ಎಂ ವೆಂಕಯ್ಯ ನಾಯ್ದು ಹೇಳಿಸಿದ್ದಾರೆ

ಶೈಕ್ಷಣಿಕವಾಗಿ ಪ್ರಗತಿಯಲ್ಲಿರುವ ಚಿಕ್ಕಬಳ್ಳಾಪುರ ಜಿಲ್ಲೆ ದೇಶಕ್ಕೆ ಸರ್

ವಿಶ್ವೇಶ್ವರಯ್ಯ ರಂಥ ಅನೇಕ ಮಹಾನ್ ಚೇತನಗಳನ್ನು ಕೊಡುಗೆಯಾಗಿ ನೀಡಿದೆ ದೇಶ ರಾಮ ರಾಜ್ಯವಾಗಬೇಕು ಎಂದು ರಾಷ್ಟಬಿತ ಮಹಾತ್ಮ ಗಾಂಧೀಜಿಯವರ ಕನಸಾಗಿತ್ತು ಅದನ್ನು ಸಾಕಾರಗೊಳಿಸಲು ಎಲ್ಲರೂ ಒಗ್ಗೂಡಿ ಕೆಲಸ ಮಾಡಬೇಕು ಎಂದರು ಅಭಿವೃದ್ದಿ ಯೋಜನೆಗಳ ಜೊತೆಗೆ ಸಾಲ ಮನ್ನಾ ಯೋಜನೆಗೆ ಹಣ ಒದಗಿಸುವುದಾಗಿ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಹೇಳಿದ್ದಾರೆ ಮಂಡ್ಚ ತಾಲೂಕಿನ ವಿ

ಫಾರಂನ ಹೆಲಿಪ್ಟಾಡ್ ಬಳಿ ಸಾರ್ವಜನಿಕರ ಅಹವಾಲು ಸ್ವೀಕರಿಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರ ಮಂಡ್ಯ ಜಿಲ್ಲೆಯ ಅಭಿವೃದ್ದಿಗೆ ಬೇಕಾಗಿರುವ ಕಾರ್ಯಕ್ರಮಗಳನ್ನು ರೂಪಿಸಿ ಯೋಜನೆ ಸಿದ್ದಪಡಿಸಿದರೆ ಅನುದಾನ ಬಿಡುಗಡೆ ಮಾಡಲು ಸರ್ಕಾರ ಸಿದ್ದವಿದೆ ಎಂದು ಭರವಸೆ ನೀಡಿದರು

ಈ ವರ್ಷವೇ ಮನ್ನಾ ಆಗಲಿದೆ ರಾಷ್ಟೀಕೃತ ಬ್ಯಾಂಕುಗಳಿಂದ ರೈತರು ಪಡೆದಿರುವ ಸಾಲವೂ ಮನ್ನಾ ಆಗಲಿದೆ ಇನ್ನು ಮುಂದೆ ರೈತರು ಇಸ್ರೇಲ್ ಮಾದರಿ ಕೃಷಿ ಪದ್ಧತಿ ಅಳವಡಿಸಿಕೊಳ್ಳಬೇಕು ಯಾವುದೇ ರೀತಿ ಅಪಪ್ರಚಾರಕ್ಕೆ ರೈತರು ಕಿವಿಗೊಡಬಾರದು ಎಂದು ಹೇಳಿದರು ಕೆಆರ್ಎಸ್ನಲ್ಲಿ ನಿರ್ಮಿಸಲು ಉದ್ದೇಶಿಸಲಾಗಿರುವ ಡಿಸ್ಕಿಲ್ಡಾಂಡ್ ಯೋಜನೆ ಬಗ್ಗೆ ಯಾರು ಆತಂಕ ಪಡುವ ಅಗತ್ಯವಿಲ್ಲ ಯುವ ಜನರಿಗೆ ಉದ್ಯೋಗ ನೀಡಲು ಈ ಯೋಜನೆ ಜಾರಿಗೊಳಿಸಲಾಗುತ್ತಿದೆ ಎಂದು ಹೇಳಿದರು ಬರಪೀಡಿತ ತಾಲೂಕುಗಳಲ್ಲಿನ ಜ್ವಲಂತ ಸಮಸ್ಯೆಗಳು ಕಬ್ಬು ಬೆಳೆಗಾರರ ಬೇಡಿಕೆ ಮತ್ತಿತರ ವಿಚಾರಗಳ ಕುರಿತು ಚರ್ಚಿಸಲು ಮುಖ್ಯಮಂತ್ರಿ ಎಚ್

ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕರ ಸಭೆ ವಿಧಾನಸೌಧದಲ್ಲಿ ನಡೆಯಲಿದೆ ಇತ್ತೀಚೆಗೆ ನಡೆದ ಕಬ್ಬು ಬೆಳೆಗಾರರ ಪ್ರತಿಭಟನೆ ಬರಪೀಡಿತ ತಾಲೂಕುಗಳಲ್ಲಿ ಕುಡಿಯುವ ನೀರಿನ ಸಮಸ್ಥೆ ನೆರೆಪೀಡಿತ ಕೊಡಗು ಜೆಲ್ಲೆಗೆ ಸಮಗ್ರ ಅಭಿವೃದ್ದಿ ಮತ್ತಿತರ ವಿಚಾರಗಳು ಚರ್ಚೆಗೆ ಬರಲಿವೆ

ಕುಮಾರಸ್ವಾಮಿ ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡಲು ಪೂರಕವಾಗಿರುವಂತೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲೂ ಅಗತ್ಯ ಸವಲತ್ತುಗಳನ್ನು ಒದಗಿಸುವಲ್ಲಿ ರಾಜ್ಯ ಸರ್ಕಾರ ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಿದೆ ಎಲ್ಲಾ ವಿಶ್ವವಿದ್ಯಾಲಯಗಳಂತೆ ಆದಿ ಚುಂಚನಗಿರಿ ಮಹಾವಿದ್ಯಾಲಯವನ್ನು ಡೀಮ್ಡ್ ವಿಶ್ವವಿದ್ಯಾಲಯವನ್ನಾಗಿ ಮಾಡಲು ರಾಜ್ಯ ಸರ್ಕಾರ ಎಲ್ಲಾ ರೀತಿಯ ಸಹಕಾರ ನೀಡಲಿದೆ ಎಂದು ಹೇಳಿದರು ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ

ದೇಶಪಾಂಡೆ ಹೇಳಿದ್ದಾರೆ

ಗ್ರಾಮ ಲೆಕ್ಕಾಧಿಕಾರಿಗಳನ್ನು ಜಿಲ್ಲಾಧಿಕಾರಿಗಳೇ ನೇರ ನೇಮಕಾತಿಯಡಿ ಭರ್ತಿ ಮಾಡಿಕೊಳ್ಳಲು ಅವಕಾಶವಿದ್ದು

ದೇಶಪಾಂಡೆ ವಿವರಿಸಿದರು

ಕಲಬುರಗಿಯ ನಾಗನಹಳ್ಳ ರಸ್ತೆಯಲ್ಲಿರುವ ಹನುಮಾನ ತಾಂಡಾದಲ್ಲಿ ಸುದ್ಗಿಗಾರರೊಂದಿಗೆ ಮಾತನಾಡಿದ ಅವರು ಇಂದು ಹೈದ್ರಾಬಾದ್ ಕರ್ನಾಟಕ ಪ್ರದೇಶ ಅಭಿವೃದ್ದಿ ಮಂಡಳಿ ಸಭೆ ನಡೆಯಲಿದ್ದು ಸರ್ಕಾರ ನೀಡಿರುವ ಒಪ್ಪಿಗೆಯಂತೆ ಅನುದಾನ ಬಿಡುಗಡೆ ಮಾಡುವ ನಿಟ್ಟನಲ್ಲಿ ಮುಖ್ಯಮಂತ್ರಿ ಹಣಕಾಸು ಸಚಿವರು ಹಾಗೂ ಕಾರ್ಯದರ್ಶಿಗಳ ಮೇಲೆ ಒತ್ತಡ ತರುವ ಮೂಲಕ ಬೃಹತ್ ಕಾಮಗಾರಿಗಳನ್ನು ಕೈಗೊಳ್ಳಬೇಕು ಎಂದರು

ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ರೈತರಿಗೆ ಸರ್ಕಾರದಿಂದ ಲಭ್ಯವಿರುವ ಯೋಜನೆ ಕುರಿತು ಮಾಹಿತಿ ನೀಡುವ ಮೂಲಕ ಅವರನ್ನು ಆರ್ಥಿಕವಾಗಿ ಸಧ್ಯಡಗೊಳಸಬೇಕು ಎಂದು ತೋಟಗಾರಿಕಾ ಖಾತೆ ಸಚಿವ ಎಂ ಸಿ ಮನಗುಳ ಹೇಳಿದ್ದಾರೆ

ಪ್ರಸಿದ್ದ ಯಾತ್ರಕ್ಷೇತ್ರ ಮಹದೇಶ್ವರ ಬೆಟ್ಟದಲ್ಲಿ ಭಕ್ತಾಧಿಗಳಿಗೆ ಮೂಲಸೌಕರ್ಯ ಒದಗಿಸಲು ಕೈಗೊಂಡಿರುವ ವಿವಿಧ ಅಭಿವೃದ್ದಿ ಮೂಲಸೌಕರ್ಯ ಕಾಮಗಾರಿಗಳನ್ನು ಹಿಂದುಳಿದ ವರ್ಗಗಳ ಕಲ್ಕಾಣ ಖಾತೆ ಸಚಿವ ಸಿ ಪುಟ್ಟರಂಗಶೆಟ್ಟಿ ನಿನ್ನೆ ಪರಿಶೀಲಿಸಿದರು

ಈಗ ಚುಟುಕು ಸುದ್ಗಿ ಮಂತ್ರಾಲಯ ಬಳಿ ತುಂಗಾಭದ್ರಾ ನದಿ ಅಡ್ಡಲಾಗಿ ಬಂದಾರು ನಿರ್ಮಾಣ ಸಂಬಂಧ ಹಾಗೂ ರಾಜ್ಯದಲ್ಲಿ ಬರದ ಹಿನ್ನೆಲೆ ರೈತರ ಸಮಸ್ಟೆಗೆ ಸ್ಪಂದಿಸುವಂತೆ ಸಲಹೆ ನೀಡಲು ಶೀಘವೇ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರನ್ನು ಭೇಟ ಮಾಡುವುದಾಗಿ ಮಂತ್ರಾಲಯ ಮಠದ ಪೀಠಾಧಿಪತಿ ಶ್ರೀ ಸುಭುದೇಂದ್ರ ತೀರ್ಥರು ಹೇಳಿದ್ದಾರೆ ಕಾರ್ತಿಕೋತ್ಸವದ ಅಂಗವಾಗಿ ತುಂಗಾದಾರತಿ ದೀಪೋತ್ತವಕ್ಕೆ ನಿನ್ನೆ ಚಾಲನೆ ನೀಡಿದ ನಂತರ ಸುದ್ನಿಗಾರರಿಗೆ ಅವರು ಈ ವಿಷಯ ತಿಳಿಸಿದರು

ಮಂಜುನಾಥ್ ಹೇಳಿದ್ದಾರೆ ಕೋಲಾರದಲ್ಲಿ ನಿನ್ನೆ ಜಿಲ್ಲಾಡಳಿತ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರಿಗೆ ನೇಮಕದ ಕಾರ್ಯಾದೇಶ ಪತ್ರ ವಿತರಿಸಿ ಅವರು ಮಾತನಾಡಿದರು ಕೊಡಗು ಜಿಲ್ಲೆಯಾದ್ಯಂತ ಪ್ರಮುಖ ಹಬ್ಬವಾದ ಹುತ್ತರಿಯನ್ನು ನಿನ್ನೆ ರಾತ್ರಿ ಸಾಂಪ್ರದಾಯಿಕ ರೀತಿಯಲ್ಲಿ ಆಚರಿಸಲಾಯಿತು ಗದ್ದೆಯಲ್ಲಿ ಬೆಳೆದಿರುವ ಭತ್ತದ ಪೈರನ್ನು ಪೂಜೆಸಿ ಧಾನ್ಯ ಲಕ್ಷ್ಮಿಯನ್ನು ಮನೆಗೆ ತಂದು ಸದಾ ಅಕ್ಷಯವಾಗಿರು ಎಂದು ಪ್ರಾರ್ಥಿಸುವ ಸುಗ್ಗಿ ಹಬ್ಬವಾದ ಹುತ್ತರಿ ಅಂಗವಾಗಿ ಕೊಡಗಿನ ಗ್ರಾಮೀಣ ಪ್ರದೇಶಗಳ ದೇವಾಲಯಗಳಲ್ಲಿ ವಿಶೇಷ ಪೂಜೆ ನಡೆಯಿತು ಯುವ ಜನತೆ ಮಾದಕ ವಸ್ತುಗಳ ಸೇವನೆಯಿಂದ ದೂರವಿರಬೇಕು ಸಮಾಜದಲ್ಲಿ ನಡೆಯುತ್ತಿರುವ ಅಡೆತಡೆಗಳನ್ನು ಎದುರಿಸಲು ಕಾನೂನನ್ನು ಅರಿತುಕೊಳ್ಳಬೇಕು ಎಂದು ಕೋಲಾರ ಜಿಲ್ಲಾ ಪೊಲೀಸ್ ವರಿಷ್ಟಾಧಿಕಾರಿ ಡಾಕ್ಟರ್ ರೋಹಿಣಿ ಕಟೋಚ್ ಸೆಪಟ್ ಹೇಳಿದ್ದಾರೆ ಮಾದಕ ದ್ರವ್ಯ ವಿರೋಧಿ ದಿನ ಹಾಗೂ ಕಾನೂನಿನ ಅರಿವು ನೆರವು ಕಾರ್ಯತ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು

ಕೊನೆಯಲ್ಲಿ ಮತ್ತೊಮ್ನೆ ಮುಖ್ಯಾಂಶಗಳು ಿ ಯುವ ಜನತೆಯ ಜ್ವಾನ ಹಾಗೂ ಸಾಮರ್ಥ್ಯದಿಂದ ದೇತದ ಪ್ರಗತಿ ಸಾಧ್ಯ ಉಪರಾಷ್ಟಪತಿ ಎಂ

ಿ ದ್ನಿತೀಯ ದರ್ಜೆ ಗುಮಾಸ್ತರ ನೇಮಕಾತಿ ಅಧಿಕಾರ ಜಿಲ್ಲಾಧಿಕಾರಿಗಳಿಗೆ ನೀಡುವ ಕುರಿತು ಪರಿಶೀಲನೆ ಕಂದಾಯ ಖಾತೆ ಸಚಿವ ಆರ್

ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು